ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ದ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್

ಐಎನ್ಎಕ್ಸ್ ಮೀಡಿಯಾ ಪ್ರಕರಣ ಸಂಬಂಧ ಚಿದಂಬರಂ ಜಾಮೀನು ಮನವಿ ಬಗ್ಗೆ ಪ್ರತಿಕ್ರಿಯಿಸುವಂತೆ ಜಾರಿ ನಿರ್ದೇಶನಾಲಯಕ್ನೆ ಸುಪ್ರೀಂಕೋರ್ಟ್ ನೋಟೀಸ್

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮರಳಿ ಗ್ರಾಮಕ್ಷೆ ಕಾರ್ಯಕ್ರಮದ ಎರಡನೆಯ ಹಂತ ಆರಂಭಕ್ಕೆ ಸಿದ್ದತೆ ಗೋವಾದಲ್ಲಿ ಇಂದು ಮಧ್ಯಾಹ್ವ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಪವ ಆರಂಭ ದೇಶದಲ್ಲಿ ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ ಮಹಾರಾಷ್ವದ ರೈತರಿಗೆ ಮಧ್ಯಂತರ ನೆರವನ್ನು ಕೇಂದ್ರ ಸರ್ಕಾರ ಒದಗಿಸಿದೆ ಇತ್ತೀಚಿನ ಅತಿವ್ವಚ್ಚಿಯಿಂದ ಅಲ್ಲಿಯ ರೈತರು ತಮ್ಮ ಬೆಳೆಗಳನ್ನು ಕಳೆದು ಕೊಂಡಿದ್ದು ಸದ್ಯದಲ್ಲೇ ಸಂತ್ರಸ್ತ ರಾಜ್ಯಕ್ಕೆ ಕೇಂದ್ರದ ತಂಡ ಭೇಟಿ ನೀಡಲಿದ್ದು ಪರಿಸ್ಡಿತಿಯನ್ನು ಪರಿಶೀಲಿಸಲಿದೆ ತಂಡ ತನ್ನ ವರದಿಯನ್ನು ಸಲ್ಲಿಸಿದ ನಂತರ ಕೇಂದ್ರ ಸರ್ಕಾರ ಮತ್ತಷ್ಟು ನೆರವನ್ನು ಒದಗಿಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ ಐಎನ್ಎಕ್ಸ್ ಮೀಡಿಯಾ ಅಕ್ರಮ ಹಣಕಾಸು ವರ್ಗಾವಣೆ ಪ್ರಕರಣ ಸಂಬಂಧ ಜಾಮೀನು ಕೋರಿ ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಸಲ್ಲಿಸಿರುವ ಮನವಿಯ ಬಗ್ಗೆ ಸುಪ್ರೀಂಕೋರ್ಟ್ ಇಂದು ಜಾರಿ ನಿರ್ದೇಶನಾಲಯದ ಪ್ರತಿಕ್ರಿಯೆಯನ್ನು ಕೇಳಿದೆ ನ್ಯಾಯಮೂರ್ತಿ ಆರ್

ನ್ಯಾಯಮೂರ್ತಿಗಳಾದ ಎ

ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೇರಳದ ಕಣ್ಡೂರಿನಲ್ಲಿ ಇಂದು ಬೆಳಗ್ಗೆ ನಡೆದ ಸಮಾರಂಭದಲ್ಲಿ ಭಾರತೀಯ ನೌಕಾ ಅಕಾಡೆಮಿಗೆ ಪ್ರತಿಷ್ಠಿತ ರಾಷ್ಟ್ರಪತಿಯವರ ಕಲರ್ಪ್ ಗೌರವವನ್ನು ಪ್ರದಾನ ಮಾಡಿದರು ಯುದ್ದ ಮತ್ತು ಶಾಂತಿ ಸಂದರ್ಭಗಳಲ್ಲಿ ಸಲ್ಲಿಸುವ ಅತ್ಯುತ್ತಮ ಸೇವೆಯನ್ನು ಪರಿಗಣಿಸಿ ಈ ಗೌರವವನ್ನು ನೀಡಲಾಗುತ್ತದೆ ರಾಷ್ಟ್ರಪತಿ ಕೋವಿಂದ್ ಅವರ ಗೌರವಾರ್ಥ ವಿಶೇಷ ಪಥಸಂಚಲನ ನಡೆಯಿತು ಕೇರಳಕ್ಕೆ ಎರಡು ದಿನಗಳ ಭೇಟಿ ನೀಡಿರುವ ಅವರು ಇಂದು ಅಕಾಡೆಮಿಯಲ್ಲಿ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಂಗಾಪುರ ಪ್ರವಾಸದಲ್ಲಿದ್ದು ಅಲ್ಲಿನ ಹಣಕಾಸು ಇಲಾಖೆ ಜವಾಬ್ದಾರಿ ಹೊತ್ತಿರುವ ಉಪಪ್ರಧಾನಿ ಹೆಂಗ್ ಸ್ವೀ ಕೀತ್ ಅವರನ್ನು ನಿನ್ನೆ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಇತ್ತೀಚೆಗೆ ನಡೆದ ಜಂಟಿ ಸಮರಾಭ್ಯಾಸದಲ್ಲಿ ಭಾರತ ಮತ್ತು ಸಿಂಗಾಪುರ ರಾಷ್ಟ್ರಗಳ ಹೆಚ್ಚಿನ ಸಶಸ್ತ್ರಪಡೆಗಳು ಪಾಲ್ಗೊಂದ ಬಗ್ಗೆ ರಾಜನಾಥ್ ಸಿಂಗ್ ತೃಪ್ತಿ ವ್ಯಕ್ತಪಡಿಸಿದರು ಉಭಯ ದೇಶಗಳ ನಡುವಿನ ಸಹಕಾರ ಅತ್ಯುನ್ತತ ಹಂತಕ್ಕೆ ತಲುಪಬೇಕು ಎಂದು ಎರಡೂ ರಾಷ್ಟ್ರಗಳ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಭಾರತ ಪೆಸಿಫಿಕ್ ವಲಯ ಮತ್ತು ದಕ್ಷಿಣ ಚೀನಾ ಸಮುದ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತದ ನಿಲುವನ್ನು ಇದೇ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ವ್ಯಕ್ತಪಡಿಸಿದ್ದಾರೆ ಭಾರತ ಪೆಸಿಫಿಕ್ ವಲಯ ಮುಕ್ತವಾಗಿರಬೇಕು ಎಲ್ಲವನ್ನೊಳಗೊಂಡ ಸ್ತಿರ ವಲಯವಾಗಿ ರೂಪುಗೊಳ್ಳಬೇಕು ಆಸಿಯಾನ್ ರಾಷ್ಟಗಳಿಗೆ ಈ ಪ್ರದೇಶ ಸುರಕ್ಷಿತ ವಲಯವಾಗಬೇಕು ವ್ಯಾಪಾರ ವಹಿವಾಟಿಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಬೇಕು ಎಂದು ರಾಜನಾಥ್ ಸಿಂಗ್ ತಮ್ಮ ನಿಲುವು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಅವರಿಗೆ ನೀಡಲಾಗಿದ್ದ ವಿಶೇಷ ಭದ್ರತಾ ವ್ಯವಸ್ಥೆ ಎಸ್ಪಿಜಿಯನ್ನು ಹಿಂಪಡೆದಿರುವ ಕ್ರಮದ ಹಿಂದೆ ರಾಜಕೀಯ ದುರುದ್ದೇಶವಿದೆ ಎನ್ನುವ ಆರೋಪಗಳನ್ನು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ತಳ್ಳಿ ಹಾಕಿದ್ದಾರೆ ರಾಜ್ಯಸಭೆಯಲ್ಲಿಂದು ಶೂನ್ಯ ವೇಳೆಯಲ್ಲಿ ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದ ನಡ್ಡಾ ಗಣ್ಯ ವ್ಯಕ್ತಿಗಳಿಗೆ ಭದ್ರತೆಯನ್ನು ಒದಗಿಸುವ ಬಗ್ಗೆ ಗೃಹ ಸಚಿವಾಲಯ ಒಂದು ಸಿದ್ದ ಮಾದರಿಯನ್ನು ಅನುಸರಿಸುತ್ತದೆ ಗಣ್ಯರಿಗೆ ಭದ್ರತೆಯನ್ನು ಒದಗಿಸುವುದು ಮತ್ತು ಹಿಂಪಡೆಯುವ ಬಗ್ಗೆ ಅವರಿಗೆ ಇರುವ ಜೀವ ಬೆದರಿಕೆ ಅಂಶದ ಮೇಲೆ ಗೃಹ ಸಚಿವಾಲಯದಿಂದ ನಿರ್ಧಾರವಾಗುತ್ತದೆಯೇ ಹೊರತು ಆ ಬಗ್ಗೆ ಯಾರೋ ರಾಜಕಾರಣಿ ನಿರ್ಧರಿಸುವುದಿಲ್ಲ ಎಂದು ವಿವರಿಸಿದರು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸರ್ಕಾರದ ಕಾರ್ಯ ನಿರ್ವಹಣೆಗಾಗಿ ಲೆಫ್ಚಿನೆಂಟ್ ಗವರ್ನರ್ ಜಿ

ಮುರ್ಮು ಅವರ ಅಧ್ಯಕ್ಷತೆಯಲ್ಲಿ ಆಡಳಿತಾತ್ಮಕ ಮಂಡಳಿಯೊಂದನ್ನು ರಚಿಸಲಾಗಿದೆ ಈ ಕುರಿತು ಅಲ್ಲಿಯ ಆಡಳಿತ ಇಲಾಖೆ ಹೊರಡಿಸಿರುವ ಸರ್ಕಾರಿ ಆದೇಶ ಒಂದರಲ್ಲಿ ಮುಖ್ಯ ಕಾರ್ಯದರ್ಶಿ ನೂತನ ಆಡಳಿತಾತ್ಮಕ ಮಂಡಳಿಯ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ತಿಳಿಸಲಾಗಿದೆ ಮುರ್ಮು ಅವರ ಇಬ್ಬರು ಸಲಹೆಗಾರರಿಗೆ ಸರ್ಕಾರದ ಹಲವು ಇಲಾಖೆಗಳ ಉಸ್ತುವಾರಿಯನ್ನು ವಹಿಸಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಸಿನ್ಹಾ ಮತ್ತು ಫರೂಕ್ಖಾನ್ ಅವರಿಗೆ ಮುರ್ಮು ಅವರು ನಿನ್ನೆ ಈ ಹೊಣೆಗಾರಿಕೆಯನ್ನು ವಹಿಸಿದ್ದಾರೆ ಆದಾಗ್ಯೂ ಪ್ರಮುಖ ಆದಳಿತ ಗೃಹ ಮತ್ತು ಹಣಕಾಸು ಇಲಾಖೆ ಸೇರಿದಂತೆ ಬಹುತೇಕ ಇಲಾಖೆಗಳ ನಿರ್ವಹಣೆಯನ್ನು ಲೆಫ್ಚಿನೆಂಟ್ ಗವರ್ನರ್ ಅವರು ತಮ್ಮ ಬಳಿ ಉಳಿಸಿಕೊಂಡಿದ್ದಾರೆ

ಪಂಚಾಯತ್ಗಳ ಬಲಪಡಿಸುವಿಕೆ ಹಾಗೂ ಅಭಿವೃದ್ದಿ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಪಂಚಾಯತ್ಗಳಲ್ಲಿ ಅವಶ್ಯ ಮಾನವ ಸಂಪನ್ಮೂಲ ಸರ್ಕಾರದ ವಿವಿಧ ಯೋಜನೆಗಳ ಸೂಕ್ತ ಅನುಷ್ಡಾನ ಹಾಗೂ ಗ್ರಾಮೀಣ ಜನರ ಆದಾಯ ದುಪ್ಪಟ್ಟುಗೊಳಿಸುವುದು ಈ ಮಹತಾಕಾಂಕ್ಷಿ ಕಾರ್ಯಕ್ರಮದ ಕಾರ್ಯಸೂಚಿಗಳಾಗಿವೆ ಯೋಜನೆಗಳ ಪೂರ್ಣ ಪ್ರಮಾಣದ ಲಾಭ ಫಲಾನುಭವಿಗಳಿಗೆ ದೊರಕಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಜಮ್ಮು ಕಾಶ್ಮೀರ ಆಡಳಿತ ತನ್ನ ಹಿಮಾಯತ್ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕಾರ್ಯಪ್ರವೃತ್ತವಾಗಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಜಮ್ಮು ನಗರದಲ್ಲಿ ಆವೋ ಸ್ನೂಲ್ ಚಲೆ ಎನ್ನುವ ವಿಶೇಷ ನೋಂದಣಿ ಅಭಿಯಾನವನ್ನು ಶಾಲಾ ಶಿಕ್ಷಣ ನಿರ್ದೇಶನಾಲಯ ಆರಂಭಿಸಿದೆ ಎಲ್ಡಾ ಗ್ರಾಮಗಳು ಹಾಗೂ ಸರ್ಕಾರಿ ಶಾಲೆಗಳ ಸುತ್ತ ಮುತ್ತ ಈ ವಿಶೇಷ ನೋಂದಣಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಜಮ್ಮು ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮುಖ್ಯ ಶಿಕ್ಷಣಾಧಿಕಾರಿಗಳು ಇದರ ಮೇಲುಸ್ತುವಾರಿ ವಹಿಸಲಿದ್ದಾರೆ ಎಂದು ನಿರ್ದೇಶನಾಲಯದ ಪ್ರಕಟಣೆ ತಿಳಿಸಿದೆ

ಮಹಾರಾಷ್ಟ್ದಲ್ಲಿ ಶಿವಸೇನೆಯೊಂದಿಗೆ ಸೇರಿ ನೂತನ ಸರ್ಕಾರ ರಚಿಸುವ ವಿಷಯ ಕುರಿತಂತೆ ಖಚಿತ ನಿರ್ಧಾರಕ್ನೆ ಬರುವ ಸಲುವಾಗಿ ದೆಹಲಿಯಲ್ಲಿಂದು ಕಾಂಗ್ರೆಸ್ ಮತ್ತು ಎನ್ಸಿಪಿ ಹಿರಿಯ ನಾಯಕರ ಸಭೆ ನಡೆಯುವ ನಿರೀಕ್ಷೆ ಇದೆ ಎನ್ಸಿಪಿ ವರಿಷ್ತ ಶರದ್ ಪವಾರ್ ಅವರು ಈಗ ಸ್ವಲ್ಪಹೊತ್ತಿಗೆ ಮುನ್ನ ಸಂಸತ್ ಭವನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು ಈ ಸಭೆಯ ವಿವರಗಳನ್ನು ಎದುರು ನೋಡಲಾಗುತ್ತಿದೆ ಅವರು ಮಹಾರಾಷ್ಟ್ದಲ್ಲಿ ನೂತನ ಸರ್ಕಾರ ರಚನೆ ಕುರಿತಂತೆ ಮೊನ್ನೆ ಸೋಮವಾರ ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು ಜಾರ್ಖಂಡ್ನ ಮುಂಬರುವ ವಿಧಾನಸಭಾ ಚುನಾವಣೆಗೆ ಮಾಡಿಕೊಂಡಿರುವ ಸಿದ್ದತೆಗಳ ಕುರಿತು ಪರಿಶೀಲಿಸಲು ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಅವರೊಂದಿಗೆ ಇಂದು ರಾಂಚಿಗೆ ಭೇಟಿ ನೀಡಿ ವಿವಿಧ ಅಧಿಕಾರಿಗಳೊಂದಿಗೆ ಚರ್ಚಿಸಲಿದೆ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರ ಹಾಗೂ ಚುನಾವಣಾ ಆಯುಕ್ತರಾದ ಅಶೋಕ್ ಲಾವಾಸ ಅವರು ನಾಗರಿಕ ಆಡಳಿತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಇಂದು ಚುನಾವಣಾ ಸಿದ್ದತೆ ಕುರಿತು ಸಭೆ ನಡೆಸಲಿದ್ದಾರೆ

ಕಳೆದ ಲೋಕಸಭೆ ಅಧಿವೇಶನದಲ್ಲಿ ಈ ಮಸೂದೆಗೆ ಅಂಗೀಕಾರ ದೊರೆತಿತ್ತು

ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಟ್ರಸ್ಚಿಯಾಗಿ ಇರುವುದನ್ನು ರದ್ದುಪಡಿಸುವ ಮತ್ತು ಲೋಕಸಭೆಯಲ್ಲಿ ವಿರೋಧಪಕ್ಷದ ನಾಯಕರು ಇಲ್ಲದ ಸಂದರ್ಭದಲ್ಲಿ ಏಕೈಕ ಅತಿ ದೊಡ್ಡ ಪಕ್ಷದ ನಾಯಕರನ್ನು ಟ್ರಸ್ವಿಯಾಗಿ ಮಾಡಲು ಮಸೂದೆಯಡಿ ಅವಕಾಶ ಕಲ್ಲಿ ಸಲಾಗಿದೆ ಗೋವಾದಲ್ಲಿ ಇಂದಿನಿಂದ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಪವ ಆರಂಭವಾಗಲಿದೆ

ಗೋವಾದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಕೇಂದ್ರ ಸಚಿವರಾದ ಪ್ರಕಾಶ್ ಜಾವ್ಡೇಕರ್ ಹಾಗೂ ಶ್ರೀಪಾದ್ ನಾಯಕ್ ಉಪಸ್ಥಿತರಿರಲಿದ್ದಾರೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹಾಗೂ ಅಲ್ಲಿನ ಶಾಸಕರು ಇದರ ಉಸ್ತುವಾರಿಯನ್ನು ವಹಿಸಿದ್ದಾರೆ